ಪಾರ್ಥನೆ ಸಲ್ಲಿಸಲು ಮುಸ್ಲಿಂ ಮಹಿಳೆಯರಿಗೆ ಮಸೀದಿ ಪ್ರವೇಶಿಸಲು ಅವಕಾಶ ನೀಡಬೇಕೆಂದು ಕೋರಿ ಸಲ್ಲಿಸಿರುವ ಅರ್ಜಿ ಸಂಬಂಧ ಸುಪ್ರೀಂ ಕೋರ್ಟ್ನಿಂದ ಕೇಂದ್ರ ಸರ್ಕಾರಕ್ಷೆ ನೋಟಿಸ್ ಜಾರಿ

ತಮಿಳುನಾಡಿನ ಎಲ್ಲಾ ಲೋಕಸಭಾ ಕ್ಷೇತ್ರಗಳು ಚುನಾವಣಾ ವೆಚ್ಚದಲ್ಲಿ ಅತಿ ಸೂಕ್ಷ್ಮ ಎಂದು ಗುರುತಿಸಲಾಗಿದ್ದು

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ ನಕ್ಲಲರು ಹಾಗೂ ದೇಶ ವಿಭಜನೆ ಬಯಸುವವರ ಪರವಾಗಿದೆ ಎಂದು ಆರೋಪಿಸಿದ್ದಾರೆ ಅವರು ಚತ್ತೀಸ್ಗಡದ ಕೋರ್ಬಾದಲ್ಲಿ ಚುನಾವಣಾ ರ್ಕಾಲಿ ಉದ್ದೇಶಿಸಿ ಮಾತನಾಡುತ್ತಿದ್ದರು ನಂತರ ಅವರು ಚತ್ತೀಸ್ಗಡದ ಬೊಲೋಡಾ ಬಜಾರ್ ಜಿಲ್ಲೆಯ ಭಟಾವರ ಪಟ್ಟಣದಲ್ಲಿ ಚುನಾವಣಾ ಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ

ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ಒಡಿಯಾ ಜನರ ಬಡತನದ ಬವಣೆ ಕಡಿಮೆಯಾಗಿಲ್ಲ ಇದಕ್ಕೆ ಆ ರಾಜ್ಯದಲ್ಲಿ ಅಧಿಕಾರ ನಡೆಸಿರುವ ಕಾಂಗ್ರೆಸ್ ಮತ್ತು ಬಿಜೆಡಿ ಸರ್ಕಾರಗಳೇ ಕಾರಣ ಎಂದು ಆರೋಪಿಸಿದರು

ಕಾಂಗ್ರೆಸ್ ಅಧ್ಯಕ್ಷ ರಾಪುಲ್ ಗಾಂಧಿ ಇಂದು ಕೇರಳದಲ್ಲಿ ತಮ್ಮ ಚುನಾವಣಾ ಪ್ರಚಾರವನ್ನು ಆರಂಭಿಸಿದ್ದಾರೆ ತಾವು ಸ್ಫರ್ಧಿಸುತ್ತಿರುವ ವಯನಾಡ್ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಇಂದು ಮತ್ತೆ ನಾಳೆ ಅವರು ಪ್ರಜಾರ ನಡೆಸಲಿದ್ದಾರೆ ಕೇರಳದ ಪತ್ತನಮರಂನಲ್ಲಿ ಚುನಾವಣಾ ರ್ಕಾಲಿಯಲ್ಲಿ ಮಾತನಾಡಿದ ರಾಮಲ್ ಗಾಂಧಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಲ್ಲಿ ಭ್ರಷ್ಟ ಉದ್ಯಮಿಗಳು ಮತ್ತು ಜನರ ವಿರುದ್ದ ಕಾರ್ಯಾಚರಣೆ ನಡೆಸಿ ಸಂಗ್ರಹಿಸಲಾಗುವ ನಿಧಿಯನ್ನು ಪಕ್ಷದ ಚುನಾವಣಾ ಭರವಸೆಯಾದ ನ್ಯಾಯ್ ಯೋಜನೆಗೆ ಬಳಸಲಾಗುವುದು ಎಂದು ಹೇಳಿದರು

ಬಿಜೆಪಿ ನಾಯಕ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ರಾಜ್ಯವರ್ಧನ್ ರಾಥೋಡ್ ಜಯಮರ ಗ್ರಾಮೀಣ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದರು

ನಾಗೋನ್ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಸೆಣಸಾಟ ನಡೆಯುವ ಸಾಧ್ಯತೆ ಕಂಡುಬರುತ್ತಿದ್ದು

ದ್ದೇಷಪೂರಿತ ಭಾಷಣ ಮಾಡುವ ನಾಯಕರ ವಿರುದ್ದ ಚುನಾವಣಾ ಆಯೋಗ ಕ್ಲೆಗೊಂಡಿರುವ ಕ್ರಮಕ್ಕೆ ಸುಪ್ರೀಂ ಕೋರ್ಟ್ ತೃಪ್ತಿ ವ್ಯಕ್ತಪಡಿಸಿದೆ ಚುನಾವಣಾ ಆಯೋಗದ ಆದೇಶದ ಎರುದ್ದ ಪ್ರಕ್ಷೇಕ ಮೇಲ್ಮನವಿ ಸಲ್ಲಿಸುವಂತೆ ಮುಖ್ಯ ನ್ಡಾಯಮೂರ್ತಿ ರಂಜನ್ ಗೊಗೋಯ್ ನೇತೃತ್ವದ ನ್ಡಾಯಪೀಠ ಮಾಯಾವತಿ ಅವರ ವಕೀಲರಿಗೆ ಸೂಚಿಸಿದೆ ಈ ಸಂಬಂಧ ಮತ್ತೊಂದು ಆದೇಶ ಈಗ ಹೊರಡಿಸುವ ಅಗತ್ನವಿಲ್ಲ ಎಂದು ಪೀಠ ಹೇಳಿದೆ ಚುನಾವಣಾ ಆಯೋಗ ನಿನ್ನೆ

ನೀತಿ ಸಂಹಿತೆ ಉಲ್ಲಂಘಿಸಿ ಕೋಮು ಪ್ರಜೋದನೆಯ ಹೇಳಿಕೆ ನೀಡಿದ್ದಕ್ಕಾಗಿ ಆಯೋಗ ಈ ನಿರ್ಬಂಧ ವಿಧಿಸಿತ್ತು

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ ಚುನಾವಣಾ ಪ್ರಮಾಣಪತ್ರದಲ್ಲಿ ಸತ್ಯಕ್ಕೆ ದೂರವಾದ ಅಂಶ ನೀಡಿದ್ದಾರೆ ಎಂದು ಕಾಂಗ್ರೆಸ್ ಆರೋಪಿಸಿದೆ ದೆಹಲಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಪಕ್ಷದ ವಕ್ತಾರ ಪವನ್ ಖೇರಾ ಗಾಂಧಿನಗರದಲ್ಲಿ ನರೇಂದ್ರ ಮೋದಿ ಅವರು ಹೊಂದಿದ್ದಾರೆ ಎಂದು ಹೇಳಲಾಗುವ ಭೂಮಿ ಕುರಿತಂತೆ ಸುಪ್ರೀಂ ಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆಯಾಗಿದ್ದು ಸಾರ್ವಜನಿಕ ವಲಯದಲ್ಲಿ ಈ ವಿಚಾರದಲ್ಲಿ ಚರ್ಚೆ ನಡೆದಿದೆ ಎಂದು ಹೇಳಿದ್ದಾರೆ ಪ್ರಧಾನಮಂತ್ರಿಗಳ ಪ್ರಮಾಣಪತ್ರದಲ್ಲಿ ಈ ಮಾಹಿತಿ ಇಲ್ಲದಿರುವುದನ್ನು ಚುನಾವಣಾ ಆಯೋಗ ಪರಿಗಣಿಸಬೇಕು ಜನಪ್ರತಿನಿಧಿ ಕಾಯ್ದೆಯಡಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಅಸ್ಲಾಂ ರಾಜ್ಕಕ್ಕೆ ವಿಶೇಷ ಸ್ವಾನಮಾನವನ್ನು ಮತ್ತೆ ಕಲ್ಪಿಸುವ ಪಕ್ಷದ ಬದ್ದತೆಯನ್ನು ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಹಾಗೂ ಪಕ್ಷದ ಅಸ್ನಾಂ ವೀಕ್ಷಕರಾಗಿರುವ ಪರೀಶ್ ರಾವತ್ ಇಂದು ಮನರುಚ್ಷರಿಸಿದ್ದಾರೆ ಸಿಲ್ವಾರ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಅವರು ಅಸ್ಲಾಂಗೆ ನೀಡಿದ್ದ ವಿಶೇಷ ಸ್ವಾನಮಾನ ಹಿಂಪಡೆದಿರುವ ಕಾರಣ ರಾಜ್ಯ ಆರ್ಥಿಕವಾಗಿ ತೊಂದರೆಗೀಡಾಗಿದೆ ಎಂದರು ಒಂದೊಮ್ನೆ ಕೇಂದ್ರದಲ್ಲಿ ಯುಪಿಎ ಸರ್ಕಾರ ಅಧಿಕಾರಕ್ಷೆ ಬಂದರೆ ಈತಾನ್ನ ರಾಜ್ಯಗಳು ಹಾಗೂ ಅಸ್ಲಾಂ ರಾಜ್ಯಕ್ಕೆ ಹೊಸ ವಿಶೇಷ ಕೈಗಾರಿಕಾ ನೀತಿ ರೂಪಿಸಿ ಅನುಷ್ಣಾನಗೊಳಿಸಲಾಗುವುದು ಎಂದು ಹೇಳಿದರು

ಈ ಸಂಬಂಧ ಕೇಂದ್ರ ಸರ್ಕಾರಕ್ಕೆ ನೋಟೀಸ್ ಜಾರಿಗೊಳಿಸಿ ಉತ್ತರ ಸಲ್ಲಿಸಲು ಸೂಚನೆ ನೀಡಿದೆ ನ್ಯಾಯಮೂರ್ತಿ ಎಸ್

ಬೋಬ್ಡೆ ನೇತೃತ್ವದ ನ್ಯಾಯಪೀಠ ಕೇರಳದ ಶಬರಿಮಲೆ ದೇವಾಲಯಕ್ಕೆ ಮಹಿಳೆಯರ ಪ್ರವೇಶ ಕುರಿತ ಪ್ರಕರಣಕ್ಕೂ ಮತ್ತು ಈ ಮನವಿಗೂ ಹೋಲಿಕೆ ಇರುವ ಹಿನ್ನೆಲೆಯಲ್ಲಿ ಮಾತ್ರ ವಿಚಾರಣೆ ನಡೆಸಲು ನಿರ್ಧರಿಸುವುದಾಗಿ ಕಕ್ಷಿದಾರ ವಕೀಲರಿಗೆ ತಿಳಿಸಿದೆ

ಮಹಿಳೆಯರು ನಮಾಜ್ ಸಲ್ಲಿಸಲು ವಿದೇಶದ ಮಸೀದಿಗಳಲ್ಲಿ ಅವಕಾಶವಿದೆಯೇ ಎಂದು ಅರ್ಜಿದಾರರ ವಕೀಲರಿಂದ ನ್ವಾಯಾಲಯ ಮಾಹಿತಿ ಪಡೆದುಕೊಂಡಿತು

ಭಾರತ ಮತ್ತು ಥೈಲ್ಡಾಂಡ್ ನಡುವಣ ಸಾಗರ ವಲಯ ದ್ವಿಪಕ್ಷೀಯ ಬಾಂಧವ್ದ ಬಲಪಡಿಸುವ ಹಾಗೂ ರಕ್ಷಣಾ ಸಪಕಾರದಲ್ಲಿ ಹೊಸ ಮಾರ್ಗಗಳನ್ನು ಸಂಶೋಧಿಸುವುದು ಈ ಭೇಟಿಯ ಉದ್ದೇಶವಾಗಿದೆ